ವರ್ಚುವಲ್ ಶ್ವಂಗಸಭೆ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಚರ್ಚೆ

ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಹಾಗೂ ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಡೊಮಿನಿಕ್ ರಾಬ್ ನಡುವೆ ದ್ವಿ ಪಕ್ಷೀಯ ಮಾತುಕತೆ

ಎದುರಿಸಲು ಇಡೀ ವಿಶ್ವ ಒಂದಾಗಬೇಕು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್

ಕ್ರೀಡಾಂಗಣದಲ್ಲಿಂದು ಆರಂಭ

ಈ ಶ್ಸಂಗಸಭೆಯ ವೇಳೆ ಇಬ್ಬರೂ ನಾಯಕರು ಕೋವಿಡ್ ನಂತರದ ಕಾಲಘಟ್ಟದಲ್ಲಿ ಸಹಕಾರ ಸಂಬಂಧ ಮತ್ತಷ್ಟು ಬಲವರ್ಧನೆ ಸೇರಿದಂತೆ ದ್ವಿಪಕ್ಷೀಯ ಬಾಂಧವ್ಯದ ಎಲ್ಲ ಆಯಾಮಗಳ ಕುರಿತಂತೆ ಸಮಗ್ರವಾಗಿ ಚರ್ಚಿಸಲಿದ್ದಾರೆ ಭಾರತ ಮತ್ತು ಬಾಂಗ್ಲಾದೇಶ ಉನ್ನತ ಮಟ್ವದಲ್ಲಿ ನಿಯಮಿತವಾಗಿ ವಿನಿಮಯವನ್ನು ಮುಂದುವರಿಸಿವೆ ಪ್ರಧಾನಮಂತ್ರಿ ಷೇಕ್ ಹಸೀನಾ ಕಳೆದ ಅಕ್ಟೋಬರ್ ನಲ್ಲಿ ಭಾರತಕ್ಕೆ ಅಧಿಕೃತ ಭೇಟಿ ನೀಡಿದ್ದರು

ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಉಭಯ ನಾಯಕರು ನಿಯಮಿತ ಸಂಪರ್ಕದಲ್ಲಿದ್ದಾರೆ

ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಮತ್ತು ಬ್ರಿಟನ್ನ ವಿದೇಶಾಂಗ ಕಾರ್ಯದರ್ಶಿ ಡೊಮಿನಿಕ್ ರಾಬ್ ನಡುವೆ ನವದೆಹಲಿಯಲ್ಲಿ ನಿನ್ನೆ ನಡೆದ ದ್ವಿಪಕ್ಷೀಯ ಮಾತುಕತೆ ವೇಳಿ ಈ ನಿರ್ಧಾರಕ್ಕೆ ಬರಲಾಗಿದೆ ಶಿಕ್ಷಣ ಮತ್ತು ಸಂಶೋಧನಾ ವಲಯದಲ್ಲಿ ಉಭಯ ದೇಶಗಳು ತಮ್ಮ ಸಂಬಂಧವನ್ನು ಇನ್ನಷ್ಟು ಬಲಗೊಳಿಸಲು ಮತ್ತು ಮುಂದಿನ ವರ್ಷದ ವೇಳೆಗೆ ಶೈಕ್ಷಣಿಕ ಅರ್ಹತೆಗಳಿಗೆ ಪರಸ್ಸರ ಮಾನ್ಯತೆ ನೀಡುವ ಬಗ್ಗೆ ಜಂಟಿಯಾಗಿ ಕಾರ್ಯನಿರ್ವಹಿಸಲು ತೀರ್ಮಾನಿಸಿವೆ ಅಲ್ಲದೆ ಭಾರತ ಮತ್ತು ಬ್ರಿಟನ್ ಪರಸ್ವರ ಶೈಕ್ಷಣಿಕ ಅರ್ಹತೆಗಳಿಗೆ ಮಾನ್ಯತೆ ನೀಡುವ ಕುರಿತು ಉನ್ನತ ಶಿಕ್ಷಣ ಸಂಸ್ದೆಗಳ ಪ್ರತಿನಿಧಿಗಳನ್ನು ಒಳಗೊಂಡ ಜಂಟಿ ಕಾರ್ಯಪಡೆಯನ್ನು ರಚಿಸಲು ಸಮ್ಮತಿಸಿದವು ಈ ವೇಳಿ ಮಾತನಾಡಿದ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ಕಾರ್ಯಪಡೆ ರಚನೆಯಿಂದಾಗಿ ಶೈಕ್ಷಣಿಕ ಅರ್ಹತೆಗಳಿಗೆ ಪರಸ್ವರ ಮಾನ್ಯತೆ ನೀಡುವ ಪ್ರಕ್ರಿಯೆ ಇನ್ನಷ್ಟು ತ್ವರಿತಗೊಳ್ಳಲಿದೆ ಅಲ್ಲದೆ ಉನ್ನತ ಶಿಕ್ಷಣವನ್ನು ಅಂತಾರಾಷ್ಟೀಕರಣಗೊಳಿಸುವ ಭಾರತದ ಪ್ರಯತ್ತವನ್ನು ಬೆಂಬಲಿಸಲಿದೆ ಎಂದರು

ಉದ್ದೇಶಿತ ಸುಧಾರಣೆಗಳಿಂದಾಗಿ ವಿದ್ಯಾರ್ಥಿಗಳಿಗೆ ಸಾಕಷ್ವು ಅವಕಾಶಗಳು ತೆರೆದುಕೊಳ್ಳಲಿವೆ ಎರಡೂ ರಾಷ್ಟ್ಗಳ ನಡುವಿನ ಸಂಬಂಧ ಮತ್ತು ಪಾಲುದಾರಿಕೆ ಇನ್ತಷ್ಟು ಬಲವರ್ಧನೆಯಾಗಲಿದೆ ಎಂದು ಹೇಳಿದರು ಬ್ರಿಟನ್ನ ವಿದೇಶಾಂಗ ಕಾಮನ್ವೆಲ್ತ್ ಮತ್ತು ಅಭಿವೃದ್ದಿ ವ್ಯವಹಾರಗಳ ಕಾರ್ಯದರ್ಶಿ ಡೊಮಿನಿಕ್ ರಾಬ್ ದೆಹಲಿಯಲ್ಲಿ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಭೇಟಿ ಮಾದಿ ಸಮಾಲೋಚನೆ ನಡೆಸಿದರು ಪ್ರಧಾನಿ ಬೋರಿಸ್ ಜಾನ್ಸನ್ ಅವರೊಂದಿಗಿನ ಇತ್ತೀಚಿನ ದೂರವಾಣಿ ಸಂಭಾಷಣೆಯನ್ನು ಸ್ಪರಿಸಿಕೊಂಡ ಪ್ರಧಾನಿ ಕೋವಿಡ್ ನಂತರದ ಜಗತ್ತಿನಲ್ಲಿ ಭಾರತ ಬ್ರಿಟನ್ ಸಹಭಾಗಿತ್ವದ ಮಹತ್ವವನ್ನು ಬಲವಾಗಿ ಪ್ರತಿಪಾದಿಸಿದರು ವ್ಯಾಪಾರ ಮತ್ತು ಹೂಡಿಕೆ ರಕ್ಷಣೆ ಮತ್ತು ಭದ್ರತೆ ವಲಸೆ ಮತ್ತು ಸಂಚಾರ ಶಿಕ್ಷಣ ಇಂಧನ ಹವಾಮಾನ ಬದಲಾವಣೆ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧದ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಿಕೊಳ್ಳುವ ಮಹತ್ವಾಕಾಂಕ್ಷೆಯ ಮತ್ತು ಫಲಿತಾಂಶ ಆಧಾರಿತ ಸಮಗ್ರ ಮಾರ್ಗಸೂಚಿಗೆ ಅವರು ಕರೆಕೊಟ್ವರು ವಿದೇಶಾಂಗ ಕಾರ್ಯದರ್ಶಿ ರಾಬ್ ಸಮಾನ ಮೌಲ್ಯಗಳು ಮತ್ತು ಅಸಕಿಗಳು ಮತ್ತು ಸಾಮಾನ್ನ ಜಾಗತಿಕ ಸವಾಲುಗಳನ್ನು ಒಟ್ಟಾಗಿ ಎದುರಿಸುವ ಸಾಮರ್ಥ್ಯದ ಆಧಾರದ ಮೇಲೆ ಬ್ರಿಟನ್ ಸರ್ಕಾರವು ಭಾರತದೊಂದಿಗಿನ ಸಂಬಂಧವನ್ನು ವೃದ್ದಿಸಲು ನೀಡಿರುವ ಆದ್ಯತೆಯ ಬಗ್ಗೆ ಅವರು ಒತ್ತಿ ಹೇಳಿದರು

ಇಳಿ ಎಣಿಕೆ ಅತ್ಯಂತ ಸುಗಮವಾಗಿ ನಡೆಯುತ್ತಿದೆ ಎಂದು ಇಸ್ರೋ ವಿಜ್ಞಾನಿಗಳು ಹೇಳಿದ್ದಾರೆ

ಈ ಸಂವಹನ ಉಪಗ್ರಹ ಟ್ರಾನ್ಸ್ ಪಾಂಡರ್ಗಳನ್ನು ಹೊಂದಿದ್ದು ವಿಸ್ತತ ಸಿ ಬ್ಯಾಂಡ್ ಮೂಲಕ ಸೇವೆಯನ್ನು ನೀಡಲಿದೆ ಇದು ಭಾರತದ ಪ್ರಮುಖ ಭೂ ಭಾಗ ಮಾತ್ರವಲ್ಲದೆ ದ್ವೀಪಗಳಾದ ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಲಕ್ಷದ್ವೀಪಗಳಲ್ಲಿ ಸಂವಹನ ಉದ್ದೇಶಕ್ಕಾಗಿ ಬಳಕೆ ಮಾಡಲಾಗುವುದು ಉಪಗ್ರಹದ ಜೀವಿತಾವಧಿ ಏಳು ವರ್ಷ

ಇದರಿಂದಾಗಿ ನೀರು ಮತ್ತು ನದಿಗಳ ನಿರ್ವಹಣೆ ಕುರಿತಂತೆ ಭಾರತ ಮತ್ತು ಹಲವು ವಿದೇಶಿ ರಾಷ್ಟ್ರಗಳ ನದುವೆ ಅಂತಾರಾಷ್ಟೀಯ ಸಹಕಾರ ವೃದ್ದಿಗೆ ಸಹಕಾರಿಯಾಗಿದೆ ಎಂದರು ಅಂತರ್ಜಲ ಕುರಿತಂತೆ ಮಾತನಾಡಿದ ಶೆಖಾವತ್ ಸರ್ಕಾರ ವಿಶ್ವಬ್ಯಾಂಕ್ನ ನೆರವಿನೊಂದಿಗೆ ಅಂತರ್ಜಲ ಸಂರಕ್ಷಣೆ ಮತ್ತು ಮರು ಪೂರಣಕ್ಕೆ ಅಣಲ್ ಭೂ ಜಲ ಯೋಜನೆ ಮೂಲಕ ಕಾರ್ಯೋನ್ಮುಖವಾಗಿದೆ ಎಂದು ಹೇಳಿದರು ನೀರಿನ ಬಳಕೆ ಕುರಿತಂತೆ ಸಮುದಾಯದಲ್ಲಿ ನಡವಳಿಕೆಯನ್ನು ಬದಲಾಯಿಸುವುದು ಮತ್ತು ಅಂತರ್ಜಲ ಬಳಕೆಗೆ ಸಾಂಸ್ಥಿಕ ವ್ಯವಸ್ಥೆಯನ್ನು ರೂಪಿಸುವ ಪ್ರಮುಖ ಉದ್ದೇಶವನ್ನು ಇದು ಹೊಂದಿದೆ ಎಂದು ಸಚಿವರು ಹೇಳಿದರು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 ಈ ಜವಾಬ್ದಾರಿಯಲ್ಲಿ ಭಾರತ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಹೇಳಿರುವ ಅವರು ಭಾರತದ ಪರ ಮತದಾನ ಮಾಡಿದ್ದಕ್ಕಾಗಿ ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ ಧನ್ಯವಾದ ಸಲ್ಲಿಸಿದ್ದಾರೆ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

ಭಾರತದ ಆರ್ಥಿಕ ವಲಯವಾರು ಮತ್ತು ರಾಜ್ಯವಾರು ಸಾಮರ್ಥ್ಯಗಳನ್ನು ಪ್ರತಿಬಿಂಬಿಸುವ ಎಕನಾಮಿಕ್ ಡಿಪ್ಲೊಮಸಿ ವೆಬ್ ಸೈಟ್ ಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ

ಜೈಶಂಕರ್ ಚಾಲನೆ ನೀಡಿದ್ದಾರೆ ಈ ವೇಳಿ ಮಾತನಾಡಿದ ಅವರು ಸರಕಾರದ ವ್ಯಾಪಾರಕ್ಕೆ ಪೂರಕ ವಾತಾವರಣ ನಿರ್ಮಾಣ ಮಾದುವ ಕ್ರಮವಾಗಿ ಜಾಗತಿಕ ವಾಣಿಜ್ಯ ಸಮುದಾಯಕ್ಕೆ ಭಾರತದ ಬಹುಆಯಾಮದ ವೈವಿಧ್ಯಮಯ ಬ್ರಾಂಡ್ಗಳನ್ನು ಪರಿಚಯಿಸುವ ಉದ್ದೇಶವನ್ನು ಈ ವೆಬ್ ಸೈಟ್ ಹೊಂದಿದೆ ಎಂದು ಅವರು ಹೇಳಿದರು